ವೆಂಕಯ್ಯ ನಾಯ್ಡು ಪ್ರತಿಪಾದನೆ ಿಂ ಬರ ಪರಿಸ್ಥಿತಿ ನಿರ್ವಹಿಸಲು ರಾಜ್ಯ ಸರ್ಕಾರ ವಿಫಲ ಕೇಂದ್ರ ಸಚಿವ ರಮೇತ್ ಜಿಗಜಿಣಗಿ ಅಸಮಾಧಾನ

ಶಿವಕುಮಾರ ಮಾಹಿತಿ ವಾರ್ತೆಗಳ ವಿವರ ವಿಕಲಾಂಗಜೇತನರನ್ನು ಮಾನಸಿಕ ಶಾರೀರಿಕ ವೈಜ್ಞಾನಿಕ ದೃಷ್ಟಿಯಿಂದ ಸಬಲೀಕರಣಗೊಳಿಸುವುದು ಎಲ್ಲರ ಕರ್ತಮ್ಮವಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ ವಿಕಲಾಂಗಜೇತನರ ವಿಶ್ವ ದಿನದ ಅಂಗವಾಗಿ ಹೊಸ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವಿಕಲಾಂಗಜೇತನರಿಗೆ ಮೀಸಲು ನೀಡುವುದು ಕರ್ತಮ್ಯ ಆದರೆ ಅದು ಸರಿಯಾಗಿ ಅನುಷ್ಠಾನವಾಗುತ್ತಿದೆಯೇ ಇಲ್ಲವೋ ಎಂಬುದನ್ನು ಖಾತ್ರಿ ಪಡಿಸಿಕೊಳ್ಳುವುದು ಜೊತೆಗೆ ಅವರಿಗೆ ಪ್ರಶಿಕ್ಷಣ ನೀಡುವುದು ಇನ್ನೂ ಉತ್ತಮ ಕಾರ್ಯ ಎಂದರು ವಿಕಲಾಂಗಚೇತನರಿಗೆ ಕೌಶಲ್ಯ ತರಬೇತಿ ನೀಡಿ ಅವರು ಸ್ವಾವಲಂಬಿಗಳಾಗುವಂತೆ ಮಾಡುವುದು ಅತೀ ಮುಖ್ಯ ಎಂದು ಪ್ರತಿಪಾದಿಸಿದರು ಬರುವ ವರ್ಷ ವಿಕಲಾಂಗಚೇತನರ ರಾಷ್ವೀಯ ಕ್ರೀಡಾಕೂಟವನ್ನು ಮಂಗಳೂರಿನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿದ್ದು ಕ್ರೀಡಾಕೂಟಕ್ಕೆ ಅಗತ್ಯ ಅನುದಾನ ಪಡೆಯಲು ಪ್ರಯತ್ನಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜೆಲ್ಲಾ ಉಸ್ತುವಾರಿ ಸಚಿವ ಯು

ಖಾದರ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ನಡೆದ ವಿಕಲಾಂಗಚೇತನರ ವಿಕ್ವ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಷ್ಟೀಯ ಕ್ರೀಡಾಕೂಟದ ಕುರಿತು ಹಾಗೂ ವಿಕಲಾಂಗಚೇತನರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಇಲಾಖೆ ಸ್ಕಜಿಸುವ ನಿಟ್ಟನಲ್ಲಿ ಮುಖ್ಯಮಂತ್ರಿಯವರ ಜೊತೆ ಮಾತುಕತೆ ನಡೆಸಲಾಗಿದೆ ಎಂದರು ಅಖ್ಟಿವ್ ಟೆಕ್ನಾಲಜಿ ಆಕ್ಸೆಲರೇಟರ್ ಎಟಿಎ ಸಂಸ್ಥೆಯು ಸಮರ್ಥನಂ ಟ್ರಸ್ಟ್ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಿರುವ ವಿಕಲಾಂಗಚೇತನರನ್ನು ಗಮನದಲ್ಲಿರಿಸಿ ಸಿದ್ದಪಡಿಸಲಾದ ರಾಷ್ಟದ ಮೊದಲ ತಂತ್ರಜ್ಞಾನ ಆಧಾರಿತ ಆಪ್ ಬೆಂಬಲಿಸುವುದಾಗಿ ಸಮಾಜ ಕಲ್ಯಾಣ ಇಲಾಖೆ ಪ್ರಕಟಿಸಿದೆ ವಿಕಲಾಂಗಚೇತನರ ವಿಷ್ವ ದಿನದ ಅಂಗವಾಗಿ ಎರಡು ದಿನಗಳ ಮುನ್ನ ಬೆಂಗಳೂರಿನಲ್ಲಿ ನಡೆದ ಟೆಕ್ ತೃಂಗಸಭೆಯಲ್ಲಿ ಸಮಾಜ ಕಲ್ಟಾಣ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ಮಾಹಿತಿ ನೀಡಿದ್ದಾರೆ

ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶಗಳನ್ನು ಘೋಷಿಸಿದಿಯೇ ಹೊರತು ಬರ ಪರಿಸ್ತಿತಿ ನಿರ್ವಹಿಸಲು ಅಗತ್ಯ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ ಎಂದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಖಾತೆ ಸಚಿವ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ

ಬಂಗಾಳಕೊಲ್ಲಿಯಲ್ಲಿ ಹಿಂಗಾರು ಚುರುಕಾಗಲು ಪೂರಕ ವಾತಾವರಣ ಸೃಷ್ಟಿಯಾಗಲಿದ್ದು ಇಂದಿನಿಂದ ಕರ್ನಾಟಕ ಸೇರಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಳೆ ಪ್ರಾರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ ಬೆಂಗಳೂರು ಹವಾಮಾನ ಇಲಾಖೆ ನಿರ್ದೇಶಕ ಸಿ

ಪಾಟೀಲ್ ಇಂದಿನಿಂದ ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ನಾಳೆಯಿಂದ ದಕ್ಷಿಣ ಹಾಗೂ ಉತ್ತರ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಹಗುರವಾದ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು

ಶಿವಕುಮಾರ್ ಹೇಳಿದ್ದಾರೆ

ಯೋಜನೆಗೆ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸಿರುವ ಕುರಿತು ಪ್ರಕ್ರಿಯಿಸಿದ ಅವರು ಇದರಿಂದ ಅವರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಈ ಕುರಿತು ಅವರಿಗೆ ಮನವರಿಕೆ ಮಾದಲಾಗುವುದು ಎಂದು ತಿಳಿಸಿದರು

ಕೇಂದ್ರ ಸರ್ಕಾರದ ಕನಿಷ್ಠ ದೆಂಬಲ ದೆಲೆ ನೀತಿಯನ್ನು ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ ರೂಪಿಸುವ ಅಗತ್ಯವಿದ್ದು ಕೇಂದ್ರ ಸರ್ಕಾರ ಇದನ್ನು ಮರು ಪರಿಶೀಲಿಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್

ಶಿವಶಂಕರರೆಡ್ಡಿ ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ಸಮಸ್ಥೆ ಎದುರಿಸುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿ ಸಾಲ ಮನ್ನಾ ಮಾಡಿದೆ ಅಲ್ಲದೆ ಕೃಷಿ ಕ್ಷೇತ್ರವನ್ನು ಸುಧಾರಿಸಲು ಹಾಗೂ ಗಮನಾರ್ಹ ಬದಲಾವಣೆಗಳನ್ನು ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದರು

ಆದಿಕವಿ ಪಂಪ ಕುಮಾರವ್ಯಾಸ ಸಂತ ಶಿಶುನಾಳ ಶರೀಫ ಸೇರಿದಂತೆ ಜ್ವಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ವಿಜ್ವಾನಿಗಳು ಹೆಸರಾಂತ ಕ್ರೀಡಾಪಟುಗಳು ಕಲಾವಿದರು ಸಂಗೀತಗಾರರ ಭಾವಚಿತ್ರಗಳನ್ನು ನಗರದ ಪ್ರಮುಖ ಸ್ಥಳಗಳಲ್ಲಿ ಹಾಕಿ ಹಬ್ಬದ ವಾತಾವರಣ ಸೃಷ್ಟಿಸಬೇಕು ಕಲಾವಿದರು ಸ್ವಯಂ ಸೇವಕರು ಅತಿಥಿಗಳು ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತ್ಯೇಕ ಗುರುತಿನ ಚೀಟ ಪೂರೈಸಬೇಕು ನೋಂದಾಯಿತ ಪ್ರತಿನಿಧಿಗಳಿಗೆ ಅವರ ವಸತಿ ಸ್ವಳಗಳಿಂದ ಸಮ್ಮೇಳನ ಸ್ವಳಕ್ಕೆ ಬರಲು ಹಾಗೂ ಸಾರ್ವಜನಿಕರಿಗೆ ಉಚಿತ ಸಾರಿಗೆ ಸಂಪರ್ಕ ಕಲ್ಪಿಸಲು ನೀಲನಕ್ಷೆ ಸಿದ್ದಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದರು

ಡಿಡಿ ಸಲ್ಲಿಸಿದ ದಿನಾಂಕಕ್ಕೆ ರಸೀದಿ ಪಡೆದ ಆಧಾರದ ಮೇಲೆ ಮೊದಲು ಬಂದವರಿಗೆ ಮೊದಲ ಆದ್ಯತೆಯ ಮೇಲೆ ಮಳಗೆ ಹಂಚಿಕೆ ಮಾಡಲಾಗುವುದು ಈ ಮಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವ ಮಳಿಗೆದಾರರು ಬಟ್ಟೆಯಿಂದ ತಯಾರಿಸಿದ ಬ್ಯಾನರ್ಗಳನ್ನು ಉಪಯೋಗಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ವಾಣಿಜ್ಯ ಮಳಿಗೆ ಸಮಿತಿಯ ಕಾರ್ಯಾಧ್ವಕ್ಷರು ತಿಳಿಸಿದ್ದಾರೆ ಕುದುರೆಮುಖ ಕಬ್ಬಿಣ ಮತ್ತು ಅದಿರು ಕಂಪೆನಿ ಕೆ

ಎಲ್ ದೇಶದ ಪ್ರಮುಖ ಮೂರು ಕೇಂದ್ರಗಳಾದ ವಿಶಾಖಪಟ್ಟಣ ಒಡಿಶಾದ ಬೊರಾಕ ಮತ್ತು ಬಿಲ್ಯಾನಲ್ಲಿ ಹೊಸ ಫಟಕಗಳನ್ನು ಆರಂಭಿಸಲಿದೆ ಎಂದು ಕೆ ಐ ಒ

ಎಲ್ ಆಡಳಿತ ನಿರ್ದೇಶಕ ಎಂ

ಸುಬ್ಬರಾವ್ ತಿಳಿಸಿದ್ದಾರೆ

ಮನಗೂಳಿ ನೆರವೇರಿಸುವರು ವಸತಿ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಶೀಘವೇ ಸರ್ಕಾರದ ವಸತಿ ಯೋಜನೆಗಳಡಿ ಮನೆಗಳನ್ನು ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿ ದಾವಣಗೆರೆಯಲ್ಲಿ ನಿನ್ನೆ ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಸಮಿತಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಜೇರಿ ಎದುರು ಪ್ರತಿಭಟನೆ ನಡೆಸಿದರು